ಬೆಂಗಳೂರಿನಲ್ಲಿಂದು ನ್ನಾಕ್ ಸಂಸ್ನೆ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜನರ ಮನ್ನುತಿ ಬದಲಾಗಬೇಕಾದರೆ ಶಿಕ್ಷಣದಲ್ಲಿ ಗುಣಮಟ್ನದ ಸುಧಾರಣೆಯಾಗಬೇಕು ಶಿಕ್ಷಣ ಸಂಸ್ಥೆಗಳು ವ್ಯಕ್ತಿತ್ತ ವಿಕಸನಕ್ಕೆ ಮತ್ತು ಸಾಮಾಜಕ ಮೌಲ್ಲಗಳು ಹೆಚ್ಚುವಂತಹ ಶಿಕ್ಷಣದ ಕಡೆ ಗಮನ ಪರಿಸಬೇಕು ಎಂದು ಅವರು ಅಭಿಪ್ರಾಯಪಟ್ಟರು

ಹಿಂದೆ ಭಾರತದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಜಾರಿಯಲ್ಲಿತ್ತು ಆಗ ಗುರು ಮತ್ತು ವಿದ್ಯಾರ್ಥಿಗಳ ನಡುವೆ ಅವಿನಾಭಾವ ಸಂಬಂಧ ಇತ್ತು ಈಗ ದೇಶದಲ್ಲಿ ಅಂತಹ ಯಾವುದೇ ಪೂರಕ ವಾತಾವರಣ ಕಂಡುಬರುತ್ತಿಲ್ಲ ಎಂದರು ವ್ಯಕ್ತಿತ್ವ ವಿಕಸನಕ್ಕೆ ಒತ್ತು ಕೊಡುವಂತಪ ಗುಣಮಟ್ಟದ ಶಿಕ್ಷಣ ಇಂದಿನ ಅವಶ್ಯಕತೆಯಾಗಿದೆ ಎಂದು ನ್ಯಾಯಮೂರ್ತಿ ಪಿನಾಕಿ ಚಂದ್ರಘೋಷ್ ಹೇಳದರು ಈ ತಿಂಗಳ ಅಂತ್ಯದ ವೇಳೆಗೆ ಬಹು ನಿರೀಕ್ಷಿತ ರಾಜ್ಯ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡವುದಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ

ಇತ್ತೀಚೆಗೆ ನಡೆದ ವಿಧಾನಸಭಾ ಉಪಚುಣಾವಣೆಯಲ್ಲಿ ಗೆಲುವು ಸಾಧಿಸಿದ ಬಿಜೆಪಿ ಶಾಸಕರಿಗೆ ಸಚಿವ ಸ್ಥಾನ ನೀಡುವ ಭರವಸೆ ನೀಡಲಾಗಿತ್ತು ಅದರಂತೆ ಕೇಂದ್ರದ ನಾಯಕರ ಜೊತೆ ಮಾತುಕತೆ ನಡೆಸಿ ತಿಂಗಳ ಅಂತ್ಯದ ವೇಳಿಗೆ ಸಚಿವ ಸಂಪುಟ ವಿಸ್ಕರಣೆ ಮಾಡುವುದಾಗಿ ಮುಖ್ಜಮಂತ್ರಿ ತಿಳಿಸಿದರು ರಾಷ್ಟೀಯ ವಿದ್ಯುನ್ನಾನ ಹಣಕಾಸು ವರ್ಗಾವಣೆ ನೆಫ್ಟ್ ವ್ವವಸ್ಥೆ

ವಿದ್ಯುನ್ನಾನ ಪಾವತಿ ವ್ಯವಸ್ಥೆ ಎಲ್ಲಾ ಜನರಿಗೂ ದೊರೆಯಬೇಕು ಎನ್ನುವ ಉದ್ದೇಶದಿಂದ ಇದನ್ನು ನಿರಂತರವಾಗಿ ದೊರೆಯುವಂತೆ ಮಾಡಲಾಗಿದೆ

ಐ ಎಲ್ಲಾ ಬ್ಲಾಂಕ್ಗಳಿಗೆ ಸೂಚಿಸಿದೆ ವಿಶೇಷ ಫಟಕ ಹಾಗೂ ಗಿರಿಜನ ಉಪಯೋಜನೆಯ ಭೂ ಒಡೆತನ ಯೋಜನೆಯಡಿ ಅವಶ್ಯಕವಿರುವ ಅನುದಾನ ಜಮೀನು ಕುರಿತ ಪ್ರಸ್ತಾವನೆಯನ್ನು ಒಂದು ವಾರದಲ್ಲಿ ಸರ್ಕಾರಕ್ಷೆ ಸಲ್ಲಿಸಲು ತ್ರಮ ಕೈಗೊಳ್ಳುವಂತೆ ವಿಜಯಪುರ ಜಿಲ್ಲಾಧಿಕಾರಿ ವ್ಯೆ

ಪಾಟೀಲ ಡಾ

ಅಂಬೇಡ್ತರ್ ಅಭಿವೃದ್ದಿ ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಬಾಕಿ ಉಳಿದಿರುವ ಜಮೀನು ಸಹ ಅರ್ಹ ಫಲಾನುಭವಿಗಳಿಗೆ ದೊರೆಯಲು ಅನುಕೂಲವಾಗುವಂತೆ ಸರ್ಕಾರಕ್ಕೆ ತಕ್ಷಣ ಪ್ರಸ್ತಾವನೆ ಕಳುಹಿಸಿಕೊಡುವಂತೆ ಸೂಚಿಸಿದರು ವಿಜಯಪುರ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಭೂ ಒಡೆತನ ಯೋಜನೆಯಡಿ ಫಲಾನುಭವಿಗಳಿಂದ ದೇಡಿಕೆ ಹೆಚ್ಚಾಗಿದೆ ಜಮೀನು ಕೂಡ ಲಭ್ಯವಿರುವುದರಿಂದ ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆಯ ಲಾಭ ದೊರೆಯಲು ಸಹಕಾರಿಯಾಗುವಂತೆ ಕೂಡಲೆ ತಯಾರಿಸಿ ಕಳುಹಿಸಬೇಕು ಮತ್ತು ಪರಿತಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳೆಲ್ಲರೂ ಈ ಯೋಜನೆಯ ಲಾಭ ಪಡೆಯುವಂತೆ ನೋಡಿಕೊಳ್ಳಲು ಸೂಚನೆ ನೀಡಿದರು

ತೋಟಗಾರಿಕೆ ರೇಷ್ಮ ಮತ್ತು ಪಶುಸಂಗೋಪನೆ ಇಲಾಖೆಯ ಯೋಜನೆಗಳ ಸಮರ್ಪಕ ಜಾರಿಗಾಗಿ ಹೆಚ್ಚಿನ ಪ್ರಚಾರ ಮತ್ತು ತಿಳುವಳಕೆ ಮೂಡಿಸಬೇಕಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಂ

ಚಿಕ್ಕ ನರಸಿಂಪಯ್ಯ ಹೇಳಿದ್ದಾರೆ ಸರ್ಕಾರ ರೈತರಿಗಾಗಿ ಪಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದರು ಮಾಹಿತಿ ಮತ್ತು ತಿಳುವಳಿಕೆ ಕೊರತೆಯಿಂದ ಅರ್ಹ ಫಲಾನುಭವಿಗಳಿಗೆ ಸರ್ಕಾರಿ ಯೋಜನೆಗಳ ಸೌಲಭ್ಞಗಳು ದೊರಕುತ್ತಿಲ್ಲ ಎಂದರು ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳು ಯೋಜನೆಗಳ ಸಮಗ್ರ ಮಾಹಿತಿಯನ್ನು ಒಳಗೊಂಡ ಪ್ರಕಟಣಾ ಫಲಕಗಳನ್ನು ಜಿಲ್ಲೆಯ ಎಲ್ಲಾ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಮುಂದೆ ಕಡ್ಡಾಯವಾಗಿ ಪ್ರದರ್ಶನ ಮಾಡುವಂತೆ ಸೂಚಿಸಲಾಗಿದೆ ಎಂದು ಅವರು ತಿಳಿಸಿದರು